ಸಂಧಾನ ಮಾತುಕತೆಗೆ ಬರುವಂತೆ ಉಲ್ಫಾ ಮುಖ್ಯಸ್ಥ ಪರೇಶ್ ಬರುವಾಗೆ ಅಸ್ಲಾಂ ಮುಖ್ಯಮಂತ್ರಿಯಿಂದ ಆಹ್ವಾನ

ದೆಹಲಿ ವಿಧಾನಸಭೆಯ ಮತಗಳ ಎಣಿಕೆ ಪ್ರಗತಿಯಲ್ಲಿದೆ

ವಿದ್ದುನ್ನಾನ ಮತಯಂತ್ರಗಳ ಜೊತೆಗೆ ವಿವಿಪ್ಚಾಟ್ಗಳ ಮತಗಳ ಎಣಿಕೆ ಪ್ರಗತಿಯಲ್ಲಿದೆ

ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲ ಭೇಟಿ ಇದಾಗಿದೆ ಅವರೊಂದಿಗೆ ಪ್ರಥಮ ಮಹಿಳೆ ಮೆಲೆನಿಯಾ ಟ್ರಂಪ್ ಅವರು ಭೇಟಿ ನೀಡಲಿದ್ದಾರೆ ದೆಹಲಿ ಮತ್ತು ಗುಜರಾತ್ನಲ್ಲಿ ಭಾರತೀಯರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ ಭಾರತ ಮತ್ತು ಅಮೆರಿಕಾ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಮಾಶುಕತೆ ನಡೆಸಲಿರುವ ಅವರು ಬದ್ದತೆ ಮತ್ತು ಮೌಲ್ಯಗಳ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವರದಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರಂಪ್ ಅವರ ನಾಯಕತ್ವವನ್ನು ಇನ್ನಷ್ಟು ಉತ್ತಮಗೊಳಿಸಲು ಈ ಭೇಟಿ ಸಹಕಾರಿಯಾಗಲಿದ್ದು ರಕ್ಷಣೆ ಭಯೋತ್ವಾದನೆ ನಿಗ್ರಹ ಮತ್ತು ಇಂಧನ ವಹಿವಾಟು ಕುರಿತು ಉಭಯ ದೇಶಗಳ ನಾಯಕರು ಮಾತುಕತೆ ನಡೆಸಲಿದ್ದಾರೆ

ಸಂಸತ್ತಿನ ಉಭಯ ಸದನಗಳ ತನ್ನ ಸದಸ್ನರಿಗೆ ಬಿಜೆಪಿ ಇಂದು ಸದನಗಳಿಗೆ ಹಾಜರಾಗುವಂತೆ ಕೋರಿ ವಿಪ್ ಜಾರಿ ಮಾಡಿದೆ

ಲೋಕಸಭಾ ಸದಸ್ಯರು ಬಜೆಟ್ ಕುರಿತ ಚರ್ಚೆಯನ್ನು ಪೂರ್ಣಗೊಳಿಸಲು ಕಳೆದ ರಾತ್ರಿವರೆಗೂ ಸದನದಲ್ಲಿ ಕುಳಿತ್ತಿದ್ದರು ವಿವಿಧ ರಾಜಕೀಯ ಪಕ್ಷಗಳ ಸದಸ್ದರು ಸಹ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ ಬಜೆಟ್ ಅಧಿವೇಶನದ ಮೊದಲ ಪಂತ ಇಂದು ಮುಕ್ತಾಯಗೊಳ್ಳಲಿದ್ದು

ಅಮಾನತುಗೊಂಡಿರುವ ಅಧಿಕಾರಿಗಳಲ್ಲಿ ಓರ್ವ ಐಎಎಸ್ ಅಧಿಕಾರಿಯೂ ಸೇರಿದ್ದಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಮರೇಂದ್ರ ಪ್ರಸಾದ್ ಸಿಂಗ್ ಅಮಾನತ್ತು ಮಾಡಿದ್ದು ಅಲ್ಲದೆ ಆ ಹುದ್ದೆಗೆ ಭಾರತೀಯ ಕಂದಾಯ ಸೇವೆಯ ಹಿರಿಯ ಅಧಿಕಾರಿ ಅನೂಪ್ ಕುಮಾರ್ ಸುಮನ್ ಅವರನ್ನು ಮುನ್ಲಿಪಲ್ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಸರ್ಕಾರದ ಪ್ರಕಟಣೆ ತಿಳಿಸಿದೆ ಮೂವರು ಉಪ ಆಯುಕ್ತರನ್ನು ರಾಜ್ಜ ಸರ್ಕಾರ ಅಮಾನತು ಮಾಡಿದ್ದು ತನಿಖೆಗೆ ಅಭಿವೃದ್ದಿಯ ಆಯುಕ್ತ ಅರುಣ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಎಂದು ವರದಿಯಾಗಿದೆ

ರಾಷ್ಟೀಯ ತನಿಖಾ ಸಂಸ್ಥೆ ತನಿಖೆ ನಡೆಸುತ್ತಿದ್ದು ಜಮ್ಮ ಶ್ರೀನಗರ್ ರಾಷ್ಟೀಯ ಹೆದ್ದಾರಿ ಬಳಿ ಕಳೆದ ತಿಂಗಳ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮೂವರು ಭಯೋತ್ಪಾದಕರನ್ನು ಪತ್ತೆ ಮಾಡಿದ ನಂತರ ಕೇಂದ್ರ ಗ್ಬಪ ಸಚಿವಾಲಯ ಘಟನೆ ಕುರಿತ ತನಿಖೆಯನ್ನು ರಾಷ್ಷೀಯ ತನಿಖಾ ತಂಡಕ್ಕೆ ವಹಿಸಿತ್ತು ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ಅಸ್ಲಾಂನ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಮುಖ್ಯಸ್ಥ ಪರೇಶ್ ಬರುಪಾ ಅವರನ್ನು ಸರ್ಕಾರದೊಂದಿಗೆ ಶಾಂತಿ ಮಾತುಕತೆಗೆ ಆಹ್ವಾನಿಸಿದ್ದಾರೆ ರಾಜ್ಯದಲ್ಲಿ ಶಾಂತಿ ಸ್ಟಾಪನೆಗೆ ಸಮಾಜದ ಎಲ್ಲ ವರ್ಗಗಳ ಸಹಕಾರವನ್ನು ಮುಖ್ಯಮಂತ್ರಿ ಕೋರಿದ್ದಾರೆ ಮತ್ತು ಇತ್ತೀಚೆಗೆ ಸಶಸ್ತಗಳನ್ನು ತೊರೆದು ಶರಣಾಗತರಾದ ಬೊಡೊಲ್ಡಾಂಡ್ ಬಂಡುಕೋರರ ಗುಂಪನ್ನು ಪ್ರಶಂಸಿಸಿದ್ದಾರೆ ಕೊಬ್ರಜಾರ್ನಲ್ಲಿ ನಿನ್ನೆ ಬೊಡೊಲ್ಡಾಂಡ್ ದಿನಾಚರಣೆಯಲ್ಲಿ ಪಾಲ್ಗೊಂಡ ಸೊನೊವಾಲ್ ರಾಜ್ಯದ ಉಸ್ತುವಾರಿ ವಹಿಸಿಕೊಳ್ಳುವ ವೇಳೆಗೆ ದಂಗೆಕೋರ ಮುಕ್ತ ಅಸ್ಲಾಂ ಗುರಿಯನ್ನು ತಮ್ಮ ಸರ್ಕಾರ ನಿಗದಿಪಡಿಸಿದೆ ಎಂದು ಹೇಳಿದರು

ಜಂಟಿ ಸಂಸದೀಯ ಅಧ್ಯಕ್ಷೆ ಮೀನಾಕ್ಷಿ ಲೇಖಿ ಅವರು ವೈಯಕ್ತಿಕ ಸಂಸ್ಥೆ ಮತ್ತು ಸಂಘಟನೆಗಳಿಂದ ಸಲಹೆ ನೀಡುವಂತೆ ಸೂಚಿಸಿದ್ದು ಲೋಕಸಭೆಯ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ನೀಡಬಹುದು ಎಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಿದೆ

ಹೆಚ್ಚುವರಿ ಮಾಹಿತಿಗಾಗಿ ಲೋಕಸಭಾ ಅಂತರ್ಜಾಲವನ್ನು ಸಂಪರ್ಕಿಸಲು ಸೂಚಿಸಿದೆ

ಭಾರತಕ್ಕೆ ಸಮಗ್ರ ವಾಯು ರಕ್ಷಣಾ ಸಶಸ್ತ ವ್ವವಸ್ಥೆಯನ್ನು ಮಾರಾಟ ಮಾಡುವ ಕುರಿತ ಅಧಿಸೂಚನೆಯನ್ನು ಡೋನಾಲ್ಡ್ ಟ್ರಂಪ್ ಆಡಳಿತ ಅಮೆರಿಕ ಕಾಂಗ್ರೆಸ್ಗೆ ತಿಳಿಸಿದೆ ಎಂದು ರಕ್ಷಣಾ ಭದ್ರತಾ ಸಹಕಾರ ಏಜೆನ್ನಿ ನಿನ್ನೆ ಹೇಳಿದೆ ಇಸ್ರೇಲ್ನ ರಾಷ್ಷೀಯ ಭದ್ರತಾ ಸಲಹೆಗಾರ ಮೇರ ಬಿನ್ ಶಾಬತ್ ಅವರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಬೇಟಿ ಮಾಡಿ ಮಾತುಕತೆ ನಡೆಸಿದರು ಭಾರತ ಇಸ್ರೇಲ್ ನಡುವೆ ಬಾಂಧವ್ಯ ವ್ಯದ್ಧಿ ಕುರಿತಂತೆ ಉಭಯ ದೇಶಗಳ ನಾಯಕರು ಸಮಾಲೋಚನೆ ನಡೆಸಿದರು ಮೋದಿ ಅವರ ಜತೆ ಚರ್ಚಿಸಿದ ನಂತರ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರೊಂದಿಗೆ ಮಾತುಕತೆ ನಡೆಸಿದರು ಕಳೆದ ವಾರ ಲಖ್ಯೋದಲ್ಲಿ ನಡೆದ ರಕ್ಷಣಾ ವಸ್ತು ಪ್ರದರ್ಶನ ಸಂದರ್ಭದಲ್ಲಿ ರಕ್ಷಣಾ ಉಪಕರಣಗಳ ಖರೀದಿ ಕುರಿತಂತೆ ಮಾತುಕತೆ ನಡೆಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರೊಂದಿಗೆ ಇಕ್ರೇಲ್ನ ಭದ್ರತಾ ಸಲಹೆಗಾರರು ಮಾತುಕತೆ ನಡೆಸಿ ಉಭಯ ದೇಶಗಳ ನಡುವೆ ಬದ್ದತೆ ಸಾಂಸ್ನತಿಕ ಮತ್ತು ಪಾರಂಪರಿಕ ಮೌಲ್ಡಗಳ ರಕ್ಷಣೆ ಕುರಿತಂತೆ ಚರ್ಚೆ ನಡೆಸಲಾಯಿತು ಎರಡೂ ದೇಶಗಳ ನಡುವೆ ಖರೀದಿ ಮಿವಾಟು ಜೊತೆಗೆ ಸಹಕಾರ ಬಾಂಧವ್ದ ಬಗ್ಗೆಯೂ ಸಮಾಲೋಚನೆ ನಡೆಸಲಾಯಿತು ಚೀನಾದಲ್ಲಿ ಪಸರಿಸಿರುವ ಮಾರಕ ರೋಗ ಕೊರೋನಾ ವೈರಸ್ ಕುರಿತಂತೆ ತನಿಖೆ ನಡೆಸಲು ವಿಶ್ವ ಆರೋಗ್ಯ ಸಂಸ್ಥೆಯ ತಂಡ ಆ ದೇಶಕ್ಕೆ ಆಗಮಿಸಿತು ವಿಶ್ವ ಆರೋಗ್ಯ ಸಂಸ್ಥೆಯ ತಂಡದ ಮುಖ್ಚಿಸ್ಟ ಟೆಡ್ರೋಸ್ ಅಧನೋಮ್ ಗೇಬ್ರಿಯಸ್ಯಸ್ ಅವರ ನೇತೃತ್ವದಲ್ಲಿ ತಂಡವು ಆಗಮಿಸಿದ್ದು ಕೊರೋನಾ ವೈರಸ್ ಪಸರಿಸಿರುವ ಬಗ್ಗೆ ತನಿಖೆ ನಡೆಸಲಿದೆ ವೈದ್ಯರ ತಂಡ ಬ್ರೂಸಿ ಐವಾರ್ಡ್ ಅವರು ಸಹ ವಿಶ್ವಸಂಸ್ವೆ ಮತ್ತು ಚೀನಾದ ಜಂಟಿ ತಂಡ ವೈರಸ್ ಪಸರಿಸಿರುವ ಕುರಿತು ತನಿಖೆ ನಡೆಸಲಿದೆ ಎಂದು ವರದಿಯಾಗಿದೆ

ಬೀಜಿಂಗ್ನಲ್ಲಿ ವೈರಸ್ ನಿಯಂತ್ರಣಕ್ಕೆ ಸಮುದಾಯದ ಕಾರ್ಯಕರ್ತರು ಮುಂದಾಗಿದ್ದಾರೆ ಸ್ವಳೀಯ ವುಹಾನ್ನಲ್ಲಿ ಆಸ್ವತ್ರೆಯಲ್ಲಿ ಚಿಕಿಕ್ಸೆ ಪಡೆಯುತ್ತಿರುವ ಕುರಿತು ವಿಡಿಯೋ ಕಾನ್ವರೆನ್ಸ್ ಮೂಲಕ ವಿಶ್ವ ಆರೋಗ್ಯ ಸಂಸ್ಟೆಯ ತಂಡ ವೈದ್ಧರೊಂದಿಗೆ ಚರ್ಚೆ ನಡೆಸಿತು

ಆ ಭಾಗದ ಉತ್ತರ ವಲಯದಲ್ಲಿ ಜನಜೀವನ ಅಸ್ತವ್ಸ್ತವಾಗಿದೆ

ಜರ್ಮನ್ ಮತ್ತು ನೆದರ್ಲ್ಡಾಂಡ್ ನಡುವೆ ರೈಲು ಸಂಚಾರ ಅಸ್ತವ್ಯಸ್ತಗೊಂಡಿವೆ

ಇಂದು ವಿಶ್ವ ಯುನಾನಿ ದಿನ ಶ್ರೇಷ್ಠ ಯುನಾನಿ ವಿದ್ವಾಂಸ ಮತ್ತು ಸಮಾಜ ಸುಧಾರಣ ಹಕಿಮ್ ಅಜ್ಮಲ್ ಖಾನ್ ಅವರ ಜನ್ಮ ದಿನ ಪ್ರತಿ ವರ್ಷ ಈ ದಿನವನ್ನು ಯುನಾನಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಯುನಾನಿ ಔಷಧಗಳ ಮೂಲಕ ಆರೋಗ್ಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ವಿಶ್ವ ಯುನಾನಿ ದಿನದ ಮುಖ್ಯ ಉದ್ದೇಶವಾಗಿದೆ ಇದರ ಅಂಗವಾಗಿ ದೆಹಲಿಯಲ್ಲಿ ಆಯುಷ್ ಸಚಿವಾಲಯ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಪಾಲ್ಗೊಳ್ಳಲಿದ್ದಾರೆ ಬಾಂಗ್ಲಾದೇಶದ ಮೂವರು ಮತ್ತು ಭಾರತದ ಇಬ್ಬರು ಕ್ರಿಕೆಟ್ ಆಟಗಾರರು ಪಂದ್ಯಾವಳಿ ಸಂದರ್ಭದಲ್ಲಿ ನಿಯಮವನ್ನು ಉಲ್ಲಂಘನೆ ಮಾಡಿರುವ ಓನ್ನೆಲೆಯಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕೌನ್ಲಿಲ್ ಐಸಿಸಿ ಐವರು ಆಟಗಾರರನ್ನು ಆಟವಾಡಲು ನಿರ್ಬಂಧನೆ ವಿಧಿಸಿದೆ